ಕೋವಿಡ್ ಸಂಕಷ್ಟದ ನಡುವೆ ರಾಜಪಥದಲ್ಲಿ ದೇಶದ ಅರ್ಥವ್ಲವಸ್ಲೆ ನರೇಂದ್ರ ಮೋದಿ ರೈತರ ಸಮಗ್ರ ಏಳಿಗೆ ಕೃಷಿ ವಲಯದ ಪುಷ್ಷೀಕರಣಕ್ಕೆ ಅಗತ್ಯ ಕ್ರಮ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್

ಹರ್ಷವರ್ಧನ್

ವಿಶ್ವಸಂಸ್ಥೆ

ಅರಣ್ಣ ಪ್ರದೇಶದ ವಿಸ್ತರಣೆ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ಭಾರತ ತನ್ನ ಗುರಿಯನ್ನು ಸಾಧಿಸಿದೆ ಭಾರತವು ನವೀಕರಿಸಬಹುದಾದ ಇಂಧನ ಉತ್ಸಾದನೆ ಮತ್ತು ಬಳಕೆ ಸಾಮರ್ಥ್ನದಲ್ಲಿ ಜಾಗತಿಕ ಮಟ್ಟದಲ್ಲಿ ನಾಲ್ಲನೇ ಸ್ಥಾನದಲ್ಲಿದೆ

ಹವಾಮಾನ ಬದಲಾವಣೆಯ ಜಾಗತಿಕ ಸಮಸ್ಕೆಯನ್ನು ಪತ್ತಿಕ್ಷಲು ಹೊಸ ಬದ್ದತೆ ಪ್ರದರ್ತಿಸುವ ನಿಟ್ಟನಲ್ಲಿ ವಿಶ್ವ ನಾಯಕರು ಈ ವರ್ಚುವಲ್ ಸಮಾವೇತದಲ್ಲಿ ಜತೆಗೂಡಿದ್ದಾರೆ

ಕೋವಿಡ್ ಸಂಕಷ್ಷ ಕಾಲದಲ್ಲಿ ದೇಶವು ಸಾಕಷ್ಟು ವಿಚಾರಗಳನ್ನು ಕಲಿತಂತಾಗಿದೆ ಅರ್ಥ ವ್ಲವಸ್ಥೆಯ ತ್ತರಿತ ಚೇತರಿಕೆಗೆ ನಮ್ನ ಉದ್ಲಮತೀಲರು ಯುವಕರು ರೈತರು ಮತ್ತು ಎಲ್ಲ ಭಾರತೀಯರ ಅದ್ಲುತ ಕೊಡುಗೆಯಿದೆ ಎಂದರು ಸರ್ಕಾರದ ಸುಧಾರಣಾ ತ್ರಮಗಳು ಅನಗತ್ನ ಮಾರ್ಗಸೂಚಿಗಳು ನಿಯಮಗಳು ಪರತ್ತುಗಳನ್ನು ತೊಡೆದು ಹಾಕಿದೆ ಕೃಷಿ ವಲಯ ಅದಕ್ಕೊಂದು ಸೂಕ್ತ ಉದಾಹರಣೆಯಾಗಿದೆ ಗ್ರಾಮೀಣ ಭಾರತದಲ್ಲಿ ಪರಿವರ್ತನೀಯ ಬದಲಾವಣೆಗಳು ಉಂಟಾಗುತ್ತಿವೆ

ಕೃಷಿ ವಲಯದಲ್ಲಿ ತಂದಿರುವ ಸುಧಾರಣೆಗಳು ರೈತರಿಗೆ ಹೊಸ ಮಾರುಕಟ್ಟೆಗಳನ್ನು ಸೃಷ್ಟಿಸಿವೆ ಕೃಷಿಕರ ವರಮಾನವನ್ನು ಹೆಟ್ಟಸಲು ಸರ್ಕಾರ ಬದ್ದವಾಗಿದ್ದು ಅವರಿಗೆ ಸಮೃದ್ದಿ ತರುವುದೇ ಸರ್ಕಾರದ ಉದ್ದೇಶವಾಗಿದೆ ರೈತರು ಇನ್ನು ಮುಂದೆ ತಮ್ಮ ಉತ್ಪನ್ನಗಳನ್ನು ಮಂಡಿಗಳಲ್ಲಿ ಮಂಡಿಗಳ ಹೊರಗೆ ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ಮಾರಾಟ ಮಾಡಲು ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ಸಾರ್ವತ್ರಿಕ ಆರೋಗ್ಯ ಸಂರಕ್ಷಣಾ ದಿನದ ಅಂಗವಾಗಿ ನಿನ್ನೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆಯುಷ್ನಾನ್ ಭಾರತ್ ಕಾರ್ಯಕ್ರಮದ ಎರಡು ರೆಕ್ಕೆಗಳಂತಿರುವ ಆರೋಗ್ಲ ಮತ್ತು ಯೋಗಕ್ಷೇಮ ಕೇಂದ್ರಗಳು ಹಾಗೂ ಪ್ರಧಾನಮಂತ್ರಿ ಜನ್ ಆರೋಗ್ಯ ್ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಗುಣಮಟ್ಟದ ಆರೋಗ್ಯ ಸಂರಕ್ಷಣೆಯನ್ನು ಎಲ್ಲ ವರ್ಗದ ಜನರಿಗೆ ಕ್ಷೆಗೆಟುಕುವ ಬೆಲೆಗೆ ಸಿಗುವಂತೆ ಮಾಡಿದೆ ಆಯುಷ್ಠಾನ್ ಭಾರತ್ಅಡಿ ಕಡುಬಡವರಿಗೆ ನಗದುರಹಿತ ಚಿಕಿತ್ಸೆ ನೀಡಲಾಗಿದೆ ಎಂದರು

ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದ್ದರಿಂದ ಜನಸಾಮಾನ್ಯರು ತೊಂದರೆಗೆ ಒಳಗಾದರು ರಾಜ್ಯದ ವಿವಿಧ ಜೆಲ್ಲೆ ತಾಲೂಕು ಕೇಂದ್ರಗಳಲ್ಲೂ ಮುಷ್ಕರ ನಡೆದ ಬಗ್ಗೆ ವರದಿಗಳಾಗಿವೆ ಈ ಮಧ್ಯೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಾರ್ವಜನಿಕರ ಹಿತದೃಷ್ಷಿಯಿಂದ ಸಾರಿಗೆ ಇಲಾಖೆ ಸಿಬ್ಬಂದಿ ಕೂಡಲೇ ಪ್ರತಿಭಟನಾ ಮುಷ್ತರವನ್ನು ನಿಲ್ಲಿಸಿ ಕರ್ತವ್ಲಕ್ಷೆ ಮರಳಬೇಕೆಂದು ಮನವಿ ಮಾಡಿದ್ದಾರೆ

ಕನಿಷ್ಠ ದೆಂಬಲ ದೆಲೆಯಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಮುಂದುವರೆದಿದೆ ಪಂಜಾಬ್ ಪರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ಉತ್ತರಾಖಂಡ ತಮಿಳುನಾಡು ಚಂಡೀಗಢ ಜಮ್ಮ ಕಾತ್ನೀರ ಕೇರಳ ಗುಜರಾತ್ ಆಂಧ್ರಪ್ರದೇಶ ಒಡಿಶಾ ಮಧ್ಯಪ್ರದೇಶ ಮಹಾರಾಪ್ಷ ಮತ್ತು ಬಿಹಾರದಲ್ಲಿ ಖರೀದಿ ಪ್ರಕ್ರಿಯೆ ಮುಂದುವರೆದಿದೆ ಎಂದು ಸಚಿವಾಲಯ ತಿಳಿಸಿದೆ

ಕೇಂದ್ರ ಸರ್ಕಾರ ಇತ್ತೀಚೆಗೆ ರೂಪಿಸಿದ ಕೈಷಿ ಕಾಯಿದೆಗಳಲ್ಲಿರುವ ಪ್ರಯೋಜನಗಳ ಕುರಿತು ಉದ್ಲಮ ನಾಯಕರು ಮತ್ತು ಬುಧ್ಲಿಜೀವಿಗಳು ಫಿಕ್ಕೆ ಜತೆಗೂಡಿ ಸಂವಾದ ಮತ್ತು ಸಮಾಲೋಚನೆ ನಡೆಸಬೇಕು ಕ್ರಷಿಕರಿಗೆ ನೈಜ ಅಂಶಗಳನ್ನು ಮನವರಿಕೆ ಮಾಡಿಕೊಡಬೇಕು ಎಂದು ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಒತ್ತಾಯಿಸಿದ್ದಾರೆ

ಕೃಷಿ ಉತ್ತನ್ನಗಳ ವ್ಲಾಪಾರ ವಾಣಿಜ್ಯ ಮತ್ತು ವ್ಲವಹಾರ ನಡೆಸಲು ರೈತರಿಗೆ ಹೊಸ ಅವಕಾಶಗಳನ್ನು ಸೃಜಿಸಲಾಗಿದೆ ಈ ಹೊಸ ಕಾಯ್ದೆಯಲ್ಲಿ ಗ್ರಾಮೀಣ ಭಾರತಕ್ಕೆ ಹೆಚ್ಚಿನ ಹೂಡಿಕೆ ಹರಿದು ಬರಲು ಹಾಗೂ ಕೈತರ ಆದಾಯ ಹೆಚ್ಚಿಸಲು ಒತ್ತು ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು